ಲಾಕ್ಡೌನ್ ಆದೇಶ ಉಲ್ಲಂಘನೆ ನಿಯಂತ್ರಣಕ್ಕೆ ಮೊಲೀಸರಿಗೆ ಹೆಚ್ಚಿನ ಅಧಿಕಾರ ಮುಖ್ಚಮಂತ್ರಿ

ಶುಲ್ಲ ಪಾವತಿಗೆ ಒತ್ತಾಯಿಸುವ ಶಾಲೆಗಳ ಮಾನ್ನತೆ ರದ್ದು ಶಿಕ್ಷಣ ಸಚಿವರ ಎಚ್ಡರಿಕೆ

ಮುಜರಾಯಿ ಇಲಾಖೆಯ ಮೊದಲ ಹಂತದ ಸಪ್ತಪದಿ ಕಾರ್ಯಕ್ರಮ ಮುಂದೂಡಿಕೆ

ಲಾಕ್ಡೌನ್ ಹೇರಿದ್ದರೂ ಪಲವೆಡೆ ಜನರು ಅನಗತ್ಯವಾಗಿ ಓಡಾಡುವುದನ್ನು ತಡೆಯಲು ಹಾಗೂ ಗುಂಪು ಸೇರುವುದನ್ನು ನಿಯಂತ್ರಿಸಲು ಮೊಲೀಸ್ ಸಿಬ್ಬಂದಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಅಥವಾ ಸಭೆ ನಡೆಸದೆ ಮನೆಗಳಲ್ಲೇ ಪ್ರಾರ್ಥನೆ ಸಲ್ಲಿಸುವ ಸೂಚನೆಗೆ ಮುಸ್ಲಿಂ ಸಮುದಾಯದವರು ಸಕಾರಾತ್ನಕವಾಗಿ ಸ್ಲಂದಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಸಮಾಜದಲ್ಲಿ ಸಾಮರಸ್ತ ಕಾಪಾಡುವ ನಿಟ್ಟನಲ್ಲಿ ಎಲ್ಲರೂ ಸಂಯಮ ಕಾಯ್ದುಕೊಳ್ಳಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಜೋದನಾತ್ಮಕ ವಿಜಾರಗಳನ್ನು ಪರಡಬಾರದು ಕೊರೊನಾ ಪರಡುವಿಕೆ ತಡೆಗಟ್ಟಲು ಇರುವ ದಿಗ್ದಂಧನವನ್ನು ಇಂದಿನಿಂದ ಇನ್ನಷ್ಟು ಬಗಿಗೊಳಿಸಲಾಗಿದ್ದು ಅಗತ್ತ ವಸ್ತುಗಳ ಕೊರತೆ ಇಲ್ಲ

ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದವರ ಮೇಲೆ ಬಿಗಿ ಕ್ರಮ ಅನಿವಾರ್ಯವೆಂದು ಅವರು ಎಚ್ಚರಿಕೆ ನೀಡಿದ್ದಾರೆ

ಗದಗ ಜಿಲ್ಲೆಯ ಕೊರೊನಾ ಪಿಡುಗು ತಡೆ ಕುರಿತ ಪ್ರಕರಣಗಳ ಅಂಕಿ ಅಂಶಗಳನ್ನು ಜಿಲ್ಲಾಧಿಕಾರಿ ಎಂ

ಮಂಗಳೂರು ವೆನ್ಲಾಕ್ ಜಿಲ್ಲಾಸ್ತ್ರೆಯಲ್ಲಿ ಕೊರೊನಾ ಸೋಂಕು ಪತ್ತೆಹಚ್ಚುವ ಪ್ರಯೋಗಾಲಯ ಇಂದಿನಿಂದ ಕಾರ್ಯಾರಂಭ ಮಾಡುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಮೂಜಾರಿ ಹೇಳಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಇನ್ನು ಮುಂದೆ ಎಲ್ಲಾ ಮಾದರಿ ಸ್ಕಾಂಪಲ್ಗಳನ್ನು ಈ ಪ್ರಯೋಗಾಲಯದಲ್ಲಿ ತಪಾಸಣೆ ಮಾಡಲಾಗುವುದು

ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕು ತಡೆಗಟ್ಟುವ ಹಿನ್ನೆಲೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರಿಗೆ ನಾಗರಿಕರು ಸೂಕ್ತ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣಾಧಿಕಾರಿ ಡಾ

ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ನಂಜನಗೂಡಿನ ದಿಷಧ ಕಾರ್ಖಾನೆಯನ್ನು ಸದ್ದಕ್ಕೆ ಮನರಾರಂಭ ಮಾಡುವ ಪ್ರಕ್ಷೆಯೇ ಇಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ

ತರಕಾರಿ ತಲುಪಿಸಲು ಭಾರತೀಯ ತೋಟಗಾರಿಕಾ ಸಂತೋಧನಾ ಮಂಡಳಿ ಸೌರಶಕ್ತಿ ಆಧಾರಿತ ಮಾರಾಟ ವಾಪನವನ್ನು ಅಭಿವ್ಯಧಿಪಡಿಸಿದೆ ಈ ವಾಪನದಲ್ಲಿ ಮೂರು ದಿನಗಳ ಕಾಲ ಪಣ್ಣು ತರಕಾರಿಗಳು ಕೆಡದಂತೆ ಸಂರಕ್ಷಣೆ ಮಾಡುವ ವಿಧಾನವನ್ನು ರೂಪಿಸಲಾಗಿದೆ ಇತರ ರಾಜ್ಯಗಳಿಗೂ ಇಂತಹ ವಾಪನವನ್ನು ಒದಗಿಸಲಾಗಿದೆ ಸಂಶೋಧನಾ ಮಂಡಳಿಯ ನಿರ್ದೇಶಕ ಡಾ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೊನಾ ಸಂಕಷ್ಟ ಸನ್ನಿವೇಶದಲ್ಲಿ ಎಲ್ಲಾ ವರ್ಗ ಸಮುದಾಯದ ಜನತೆ ಅರ್ಥಿಕ ಮತ್ತು ಮಾನಸಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಶಾಲೆಗಳ ಆಡಳಿತ ಮಂಡಳಿಗಳು ಮೋಷಕರ ಜೊತೆ ಚೆಲ್ಲಾಟವಾಡುವುದು ಸರಿಯಲ್ಲ ಮುಂದಿನ ಆದೇಶ ಬರುವರೆಗೆ ಯಾವುದೇ ರೀತಿಯ ಶುಲ್ಕ ಸಂಗ್ರಪ ಮಾಡಬಾರದು ಎಂದು ಈಗಾಗಲೇ ಆದೇಶ ಹೊರಡಿಸಲಾಗಿದೆ

ವೈದ್ಯಕೀಯ ಕ್ಷೇತ್ರದಲ್ಲಿ ಬೆನ್ನೆಲುಬಾಗಿ ನಿಂತ ಮತ್ತು ಕೊರೋನಾ ವೈರಸ್ ಸೋಂಕು ಪರಡುತ್ತಿರುವ ಈ ಸಮಯದಲ್ಲಿ ತಮ್ಮ ಜೀವವನ್ನು ಪಣವಾಗಿಟ್ಟು ಹೋರಾಡುತ್ತಿರುವವರ ಸೇವೆಗಳನ್ನು ಗುರುತಿಸಿ ಗೌರವಿಸೋಣ ಎಂದು ರಾಜ್ಯ ಆರೋಗ್ಯ ಇಲಾಖೆ ಟ್ವೀಟ್ ಮಾಡಿದೆ ಜಗತ್ತಿಗೆ ಸವಾಲು ಒಡ್ಡಿರುವ ಕೊರೊನಾ ಸೋಂಕಿನ ವಿರುದ್ಧ ಹೋರಾಡುತ್ತಿರುವ ಎಲ್ಲರಿಗೂ ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳು ಎಂದು ಮುಖ್ಯಮಂತ್ರಿ ಬಿ

ಕೊರೊನಾ ಸೋಂಕು ಜಗತ್ತನ್ನೇ ಬಾಧಿಸುತ್ತಿರುವ ಈ ಸನ್ನಿವೇಶದಲ್ಲಿ ತಮ್ಮ ಜೀವವನ್ನೇ ಪಣಕಿಟ್ಟು ಹೋರಾಡುತ್ತಿರುವ ಎಲ್ಲಾ ವೈದ್ಯಕೀಯ ಸಿಬ್ಬಂದಿಗೆ ಗೌರವ ಸಲ್ಲಿಸುವ ಮೂಲಕ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಅರ್ಥಮೂರ್ಣವಾಗಿಸೋಣ

ವಿಶ್ವ ಆರೋಗ್ಯ ದಿನವಾದ ಇಂದು ನಮ್ಮೆಲ್ಲರ ಉತ್ತಮ ಆರೋಗ್ಯಕ್ಕೆ ಪೂರ್ಧಿಸುವ ಜತೆಗೆ ಕೊರೋನಾ ಸೋಂಕಿನ ವಿರುದ್ದ ದಿಟ್ಟತನದಿಂದ ಹೋರಾಡುತ್ತಿರುವ ವೈದ್ಯರು ಶುಶೂಷಕಿಯರು ಹಾಗೂ ಆರೋಗ್ಯ ಕಾರ್ಯಕರ್ತರ ಉತ್ತಮ ಆರೋಗ್ಯಕ್ಕೂ ಪಾರ್ಥಿಸೋಣ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ವಿಶ್ವ ಆರೋಗ್ಯ ದಿನವಾದ ಇಂದು ಎಲ್ಲ ವೈದ್ಯಕೀಯ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸೋಣ ಸಾಮಾಜಿಕ ಅಂತರ ಪಾಗೂ ನೈರ್ಮಲ್ಕ ಕಾಯ್ದುಕೊಳ್ಳುವ ಮೂಲಕ ವೈದ್ಯಕೀಯ ಸಿಬ್ಬಂದಿಯನ್ನು ಬೆಂಬಲಿಸೋಣ ಎಂದು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಮನವಿ ಮಾಡಿದ್ದಾರೆ ಕೊರೊನಾ ವೈರಾಣು ಸೋಂಕಿನ ಬೆದರಿಕೆಯ ಹಿನ್ನೆಲೆಯಲ್ಲಿ ಪ್ರಕಟಿಸಲಾಗಿದ್ದ ಲಾಕ್ಡೌನ್ ಆದೇಶ ಮುಗಿದ ನಂತರದ ಪರಿಶ್ಥಿತಿ ನಿರ್ವಹಣೆ ಕುರಿತಂತೆ ದೆಹಲಿಯಲ್ಲಿ ಇಂದು ಬೆಳಗ್ಗೆ ಸಚಿವರ ತಂಡದ ಸಭೆ ನಡೆಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಯ ಅಧ್ವಕ್ಷತೆ ವಹಿಸಿದ್ದರು

ಗ್ರಾಪಕರು ಬೇಕರಿಗಳಿಂದ ಪಾರ್ಸೆಲ್ ತೆಗೆದುಕೊಂಡು ಹೋಗಬಹುದು